ಗೋಪಾಲಯ್ಯ ತಿಳಿಸಿದ್ದಾರೆ ಚಿತ್ರದುರ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಲಸೆ ಕಾರ್ಮಿಕರು ನೆಲೆಸಿರುವ ಪ್ರದೇಶಗಳಲ್ಲೇ ಪಡಿತರ ವಿತರಿಸುವ ಸೌಲಭ್ಯವನ್ನು ಅಧಿಕಾರಿಗಳು ಒದಗಿಸಬೇಕು ಎಂದು ಸೂಚಿಸಿದರು

ತಿಪ್ಪಾರೆಡ್ಡಿ ಆಗ್ರಹ ಪಡಿಸಿದ್ದಾರೆ ಚಿತ್ರದುರ್ಗದಲ್ಲಿಂದು ಐತಿಹಾಸಿಕ ಸಂತೇಹೊಂಡ ಪುಷ್ಕರಣಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಿದ ನಂತರ ಮಾತನಾಡಿದ ಅವರು ಈ ಬಾರಿ ಮಾರುಕಟ್ಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮೆಕ್ಕೆಜೋಳ ಆವಕವಾಗಲಿದ್ದು ಸರ್ಕಾರವೇ ನೇರವಾಗಿ ಮೆಕ್ಕೆಜೋಳ ಖರೀದಿಸಬೇಕೆಂದು ಹೇಳಿದರು

ಆಯೋಗದ ಅಧ್ಯಕ್ಷರಾದ ವಿನಯ್ ಕುಮಾರ್ ಸಕ್ಲೇನಾ ದೂರದರ್ಶನ ಸುದ್ದಿ ವಾಹಿನಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಈ ಮಾಹಿತಿ ನೀಡಿದ್ದಾರೆ ಅಗರಬತ್ತಿ ಕೈಗಾರಿಕೆ ಸಾವಿರಾರು ಸಂಬ್ಕೆಯಲ್ಲಿ ಉದ್ಯೋಗ ಸೃಷ್ಟಿಗೆ ನೆರವಾಗಲಿದೆ ದೇಶ ಸ್ವಾವಲಂಬನೆ ಸಾಧಿಸುವಲ್ಲಿ ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡುವ ಉದ್ಯಮಗಳ ಸ್ಥಾಪನೆ ಮತ್ತು ಉತ್ತೇಜನಕ್ಕೆ ಆದ್ಯತೆ ಅಗತ್ಯವೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿಪ್ರಾಯಪಟ್ಟರುವಂತೆ ಸದ್ಯದಲ್ಲೇ ಪ್ರಾಯೋಗಿಕವಾಗಿ ಅಗರಬತ್ತಿ ಉತ್ಪಾದನೆ ಕೈಗಾರಿಕೆ ಯೋಜನೆಯನ್ನು ಆರಂಭಿಸಲಾಗುವುದು ಎಂದು ಅವರು ತಿಳಿಸಿದರು ಕೊರೋನಾ ಲಾಕ್ಡೌನ್ನಿಂದ ಉದ್ಯೋಗ ಕಳೆದುಕೊಂಡು ಸಂಕಷ್ಟಕ್ಕೆ ಒಳಗಾಗಿರುವ ವಲಸೆ ಕಾರ್ಮಿಕರಿಗೆ ಅವರ ಸ್ವಗ್ರಾಮಗಳಲ್ಲೇ ಉದ್ಯೋಗಾವಕಾಶ ಕಲ್ಪಿಸುವುದು ಅಗರಬತ್ತಿ ಕೈಗಾರಿಕೆ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಈ ಯೋಜನೆಗೆ ಖಾದಿ ಅಗರಬತ್ತಿ ಆತ್ಮ ನಿರ್ಭರ ಅಭಿಯಾನ ಎಂಬ ಹೆಸರಿಡಲಾಗಿದೆ ಎಂದು ಅವರು ಹೇಳದರು ರಾಜ್ಯದಲ್ಲಿ ಗೋವುಗಳ ಸಂರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಸಚಿವ ಕೋಟಾ ತ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ ಉಡುಪಿ ಜೆಲ್ಲೆ ಬ್ರಹ್ಮಾವರದ ನೀಲಾವರ ಗೋಶಾಲೆಯ ಶಾಖಾ ಮಠದಲ್ಲಿ ನಡೆಯುತ್ತಿರುವ ಚಾತುರ್ಮಾಸ್ಕ ವ್ರತ ಕಾರ್ಯಕ್ರಮ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀರಾಮಮಂದಿರ ಪಾಗೂ ಶ್ರೀರಾಮ ದರ್ಶನಕ್ಕೆ ಮುಂದಿನ ದಿನಗಳಲ್ಲಿ ರಾಜ್ಯದಿಂದ ಕೋಟ್ಯಾಂತರ ಭಕ್ತರು ತೆರಳುವ ಸಾಧ್ಯತೆಯಿದ್ದು ಭಕ್ತರ ವಾಸ್ತವ್ಯಕ್ಷೆ ಅಲ್ಲಿ ಯಾತ್ರೀ ನಿವಾಸದ ಮಾದರಿಯಲ್ಲಿ ಕರ್ನಾಟಕ ಭವನ ನಿರ್ಮಾಣ ಸಂಬಂಧ ಉತ್ತರಪ್ರದೇಶ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು

ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗದ ಮಹಾನಿರ್ದೇಶಕರಾಗಿ ಜೈ ದೀಪ್ ಭಟ್ನಾಗರ್ ಇಂದು ದೆಹಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ

ಸೇವೆಯಿಂದ ನಿವೃತ್ತರಾದ ಇರಾ ಜೋಶಿ ಅವರಿಂದ ತೆರವಾಗಿದ್ದ ಸ್ಥಾನಕ್ಕೆ ಭಟ್ನಾಗರ್ ನೇಮಕಗೊಂಡಿದ್ದಾರೆ ಸೋದರ ಸೋದರಿಯರ ನಡುವಣ ಪವಿತ್ರ ಬಾಂಧವ್ಯದ ಪ್ರತೀಕವಾದ ರಕ್ಷಾ ಬಂಧನವನ್ನು ದೇತಾದ್ಯಂತ ಇಂದು ಆಚರಿಸಲಾಗುತ್ತಿದೆ ಸಹೋದರಿಯರು ತಮ್ಮ ಸಹೋದರರ ಕೈಗೆ ರಾಖಿ ಕಟ್ಟಿ ಆಶೀರ್ವಾದ ಪಡೆಯುವುದು ವಾಡಿಕೆ ಪ್ರತಿಯಾಗಿ ಸೋದರರು ರಾಖಿ ಕಟ್ಟದ ಸೋದರಿಗೆ ಉಡುಗೊರೆ ನೀಡಿ ರಕ್ಷೆಯ ಅಭಯ ನೀಡುವುದು ರಕ್ಷಾ ಬಂಧನ ಆಚರಣೆಯ ವಿಶೇಷ ರಾಜ್ಯದಲ್ಲೂ ರಕ್ಷಾ ಬಂಧನವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸೋದರಿಯರು ತಮ್ಮ ಸೋದರರ ಕೈಗೆ ಭಾತೃತ್ವದ ಸಂಕೇತವಾದ ರಾಖಿ ಕಟ್ಟಿ ಸಿಹಿ ತಿನ್ನಿಸಿ ಆರತಿ ಬೆಳಗುವ ಮೂಲಕ ಪ್ರೀತಿ ಮೆರೆದರು ಸೋದರ ಸೋದರಿಯರು ರಕ್ಷಾ ಬಂಧನದ ಶುಭಾಶಯ ವಿನಿಮಯ ಮಾಡಿಕೊಂಡು ಸಿಹಿ ಹಂಚಿ ಸಂಭ್ರಮಿಸುತ್ತಿದ್ದ ದೃಶ್ಠಗಳು ಕಂಡುಬಂದವು ಚಿಕ್ಕಮಗಳೂರಿನಲ್ಲಿ ಜೆಲ್ಲಾ ಉಸ್ತುವಾರಿ ಸಚಿವ ಸಿ ಟಿ ರವಿ ಅವರಿಗೆ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಸೋದರಿಯರು ರಾಖಿ ಕಟ್ಟದರು ದೇಶಾದ್ಯಂತ ರಕ್ಷಾ ಬಂಧನ ಆಚರಣೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಡಾ ಸಿ

ಅಶ್ವಥ್ನಾರಾಯಣ ಕೇಂದ್ರ ಸಚಿವ ಪ್ರಲ್ವಾದ್ ಜೋತಿ ಸಚಿವ ಡಾ

ಸುಧಾಕರ್ ಸೇರಿದಂತೆ ಅನೇಕ ಗಣ್ಯರು ಶುಭ ಕೋರಿದ್ದಾರೆ

ಸುರೇಶ್ ಕುಮಾರ್ ಮೆಬ್ಜುಗೆ ವ್ಯಕ್ತಪಡಿಸಿದ್ದಾರೆ

ಶಾಲೆಯ ಗೋಡೆಗಳ ಮೇಲೆ ರಾಷ್ಟಪಕ್ಷಿ ಪ್ರಾಣಿ ರಾಷ್ಟ ಲಾಂಛನದ ಬಣ್ಣದ ಚಿತ್ತಾರವಲ್ಲದೆ ಕ್ರೀಡೆಗಳ ಮಾಹಿತಿ ಕವಿ ವಾಣಿಗಳು ಗಮನ ಸೆಳೆಯುತ್ತವೆ ಶಾಲೆಗೆ ಮರದ ಪೀಠೋಪಕರಣ ಕಂಪ್ಯೂಟರ್ ಲ್ಯಾಪ್ಟಾಪ್ ಟಿವಿ ಡಿಶ್ ಸಿಸಿಟಿವಿ ಕ್ಯಾಮೆರಾ ಬಯೋಮೆಟ್ರಿಕ್ ನಂತಹ ಅನೇಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಶಾಲೆಯ ಅಭಿವೃದ್ಧಿ ಬಗ್ಗೆ ಮುಖ್ಯೋಪಾಧ್ಯಾಯರಾದ ಲಕ್ಷ್ಮೀಪತಿ ಆಕಾಶವಾಣಿಯೊಂದಿಗೆ ಸಂತಸ ಪಂಚಿಕೊಂಡರು

ಶೀಘ್ರ ಗುಣಮುಖ ಹೊಂದಿ ಜನಸೇವೆಯಲ್ಲಿ ತೊಡಗುವುದಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾಧ್ಯಮಗಳಿಗೆ ನೀಡಿದ ವಿಡಿಯೋ ಸಂದೇಶದಲ್ಲಿ ತಿಳಿಸಿದ್ದಾರೆ ಸೋಂಕು ನಿಯಂತ್ರಣಕ್ಕೆ ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ

ಎಸ್ ಯಡಿಯೂರಪ್ಪ ಶೀಘ ಗುಣಮುಖರಾಗಲಿ ಎಂದು ಹಲವು ರಾಜಕೀಯ ನಾಯಕರು ಹಾಗೂ ಸಮಾಜದ ವಿವಿಧ ಮುಖಂಡರು ಹಾರ್ೈಸಿದ್ದಾರೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಸಂದೇಶದಲ್ಲಿ ಕೊರೊನಾ ಸೋಂಕಿನ ಬಾಧೆಯಿಂದ ಯಡಿಯೂರಪ್ಪ ಶೀಘ ಗುಣಮುಖರಾಗಿ ರಾಜ್ಯದ ಜನತೆಯ ಸೇವಾಕಾರ್ಯದಲ್ಲಿ ತೊಡಗಿಕೊಳ್ಳಲಿ ಎಂದು ಹಾರ್ಸೆಸಿದ್ದಾರೆ